ಭಾರತ ಮತ್ತು ಫ್ರಾನ್ಸ್ ನಡುವೆ ರಕ್ಷಣಾ ಸಹಕಾರ ಮತ್ತು ಕಾರ್ಯತಂತ್ರಗಳನ್ನು ಹೆಚ್ಚಸಲು ಫ್ರಾನ್ಸ್ ರಕ್ಷಣಾ ಸಚಿವರೊಂದಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತುಕತೆ

ವಿಶ್ವ ಸಂಸ್ಥೆ ಮಾನವ ಹಕ್ಕುಗಳ ಮಂಡಳಿಗೆ ಭಾರತದಿಂದ ಅತಿ ಹೆಚ್ಚು ಅಭ್ಲರ್ಥಿಗಳ ಆಯ್ಥಿ

ಪಶ್ಚಿಮ ಬಂಗಾಳದಲ್ಲಿ ಇಂದು ಭಾರಿ ಮಳೆಯಾಗುವ ಮುನ್ನೂಚನೆ ನೀಡಿರುವ ಹವಾಮಾನ ಇಲಾಖೆ

ಪ್ಲಾರೀಸ್ ಸಮೀಪ ಅರ್ಗೆಂಟ್ಲುಲ್ನಲ್ಲಿ ಇರುವ ವಿಮಾನ ತಯಾರಿಕಾ ಘಟಕಕ್ಕೆ ಭೇಟ ನೀಡಿದ ಅವರು ಅಲ್ಲಿನ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು ರಫೆಲ್ ಯುದ್ದ ವಿಮಾನ ತಯಾರಿಕೆಯ ಪ್ರಗತಿ ಬಗ್ಗೆ ಮಾಹಿತಿ ಪಡೆದುಕೊಂಡರು ಮುಂದಿನ ವರ್ಷ ಸೆಪ್ಟೆಂಬರ್ ವೇಳೆಗೆ ರಫೆಲ್ ಯುದ್ದ ವಿಮಾನ ಭಾರತಕ್ಕೆ ಪೂರೈಕೆಯಾಗುವ ಸಾಧ್ಯತೆಯಿದೆ ಇದಕ್ಕೂ ಮುನ್ನ ಸಚಿವೆ ನಿರ್ಮಲಾ ಸೀತಾರಾಮನ್ ಫ್ರಾನ್ಸ್ನ ರಕ್ಷಣಾ ಖಾತೆ ಸಚಿವ ಫ್ಲಾರೆನ್ಸ್ ಪಾರ್ಲಿ ಅವರೊಂದಿಗೆ ರಕ್ಷಣಾ ಸಹಕಾರ ಮತ್ತು ಕಾರ್ಯತಂತ್ರ ವಿಸ್ತರಣೆ ಕುರಿತು ಸಮಗ್ರ ಮಾತುಕತೆ ನಡೆಸಿದರು ಕಳೆದ ಮಾರ್ಚ್ ತಿಂಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಪ್ರಾನ್ಸ್ ಅಧ್ಯಕ್ಷ ಇಮ್ದುನ್ಯೂಲ್ ಮಾಕ್ರೋನ್ ದೆಹಲಿಯಲ್ಲಿ ಮಾತುಕತೆ ನಡೆಸಿದ್ದರು ಅದರ ಮುಂದುವರೆದ ಮಾತುಕತೆಯ ಭಾಗ ಇದಾಗಿದೆ ಮೆಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ವಸ್ತುಗಳ ಉತ್ಪಾದನೆಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಇದೇ ಸಂದರ್ಭದಲ್ಲಿ ಫ್ರಾನ್ಸ್ ಸಚಿವರನ್ನು ಕೋರಿದರು

ರಾಷ್ಟೀಯ ಸೈಬರ್ ಭದ್ರತೆ ಸಂಯೋಜಕ ಗುಲ್ಷನ್ ರೈ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಕುರಿತು ಎಲ್ಲಾ ವ್ವವಸ್ಥೆಗಳನ್ನು ಮಾಡಲಾಗಿದ್ದು ಭಾರತದಲ್ಲಿ ಇಂಟರ್ನೆಟ್ ಸೇವೆ ಪೂರೈಕೆಯಲ್ಲಿ ವ್ಯತ್ಯಯವಾಗುವುದಿಲ್ಲ ಎಂದು ಸ್ಪಪ್ಟಪಡಿಸಿದ್ದಾರೆ

ಮಿ ಟೂ ಚಳವಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಗಳನ್ನು ತನಿಖೆ ಮಾಡಲು ಹಿರಿಯ ನ್ಯಾಯಾಧೀಶರು ಮತ್ತು ಕಾನೂನು ತಜ್ಜರ ಸಮಿತಿಯನ್ನು ಸ್ಥಾಪಿಸಲು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮುಂದಾಗಿದೆ ಮಹಿಳೆಯರಿಗೆ ಕೆಲಸದ ಸ್ಥಳದಲ್ಲಿ ಮತ್ತು ಇತರ ಕಡೆ ಎದುರಾಗುವ ಲೈಂಗಿಕ ಕಿರುಕುಳ ದೂರುಗಳನ್ನು ನಿಭಾಯಿಸಲು ಈ ಸಮಿತಿಯ ಸದಸ್ಯರು ಕಾನೂನು ಮತ್ತು ಸಾಂಸ್ಥಿಕ ಚೌಕಟ್ಟು ರೂಪಿಸಲಿದ್ದಾರೆ ಅಲ್ಲದೇ ಮಹಿಳಾ ಸಚಿವಾಲಯಕ್ಕೆ ಕಾನೂನು ಜಾರಿಯನ್ನು ಬಲಪಡಿಸುವುದು ಹೇಗೆ ಎಂದು ಸಲಹೆ ನೀಡಲಿದ್ದಾರೆ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ಪ್ರಕರಣ ವಿರುದ್ಧ ನಿರ್ದಾಕ್ಷ್ಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಲ್ಲಾ ವರ್ಗದ ಮಹಿಳೆಯರು ತಮಗೆ ಎದುರಾಗುತ್ತಿರುವ ಲೈಂಗಿಕ ಕಿರುಕುಳದ ಬಗ್ಗೆ ಯಾವುದೇ ಭಯವಿಲ್ಲದೇ ಮುಕ್ತವಾಗಿ ಹೇಳಿಕೊಳ್ಳಬೇಕು ಸರ್ಕಾರ ಮಹಿಳೆಯರಿಗೆ ಎಲ್ಲಾ ರೀತಿಯ ನೆರವು ನೀಡಲಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಖಾತೆ ಸಚಿವೆ ಮನೇಕಾ ಗಾಂಧಿ ಭರವಸೆ ನೀಡಿದ್ದಾರೆ ಜಮ್ಮು ಕಾಶ್ಮೀರದ ಜಮ್ಮ ವಿಭಾಗದಲ್ಲಿ ಇಂದು ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಯುತ್ತಿದೆ

ಜಮ್ಮವಿನ ಸಾಂಬಾ ಜಿಲ್ಲೆಯ ಸಾಂಬಾ ವಿಜಯಪುರ ರಾಮ್ಫರ್ ಮತ್ತು ಬರಿಬ್ರಹ್ಮನ ಕ್ಷೇತ್ರಗಳಲ್ಲಿ ಇಂದು ಮತದಾನ ನಡೆಯುತ್ತಿದೆ

ತಿಕ್ಲಿ ಚಂಡಮಾರುತ ನಿನ್ನೆ ಒಡಿಶಾದಲ್ಲಿ ಕಾಣಿಸಿಕೊಂಡು ಭಾರಿ ಅನಾಹುತ ಹಾಗೂ ಪ್ರಾಣ ಹಾನಿ ಉಂಟು ಮಾಡಿತ್ತು ಸಮುದ್ರ ತೀರಕ್ಷೆ ಇಳಿಯದಂತೆ ಮೀನುಗಾರರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಪ್ರಜಾಪ್ರಭುತ್ವದಲ್ಲಿ ಮಾಹಿತಿ ಕೊರತೆಗಿಂತ ಮಾಹಿತಿ ಹೆಚ್ಚಳ ಉತ್ತಮ ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ

ಸರ್ಕಾರದ ಹಣವನ್ನು ಹೇಗೆ ಖರ್ಚು ಮಾಡಲಾಗುತ್ತಿದೆ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳು ಹೇಗೆ ಜಾರಿಯಾಗುತ್ತಿದೆ ಎಂದು ತಿಳಿದುಕೊಳ್ಳುವ ಹಕ್ಕು ಜನರಿಗೆ ಇದೆ ಎಂದು ಹೇಳಿದರು

ಜೆನ್ನಿತಾ ಆಂಟೋ ಸೋಲಿಸಿ ಚಿನ್ನದ ಪದಕ ಗೆದ್ದುಕೊಂಡರು ಪುರುಷರ ವೈಯಕ್ತಿಕ ವಿಭಾಗದಲ್ಲಿ ಕಿಶನ್ ಗಂಗೊಲ್ಲಿ ಮಾಜಿದ್ ಬಫೇರಿ ಅವರನ್ನು ಸೋಲಿಸುವ ಮೂಲಕ ಚಿನ್ನದ ಪದಕ ಗಳಿಸಿದರು

ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಬ್ಯಾಟಂಗ್ ಆಯ್ಕೆ ಮಾಡಿಕೊಂಡಿತ್ತು

ಇಂದಿಗೆ ಆಟ ಕಾಯ್ದಿರಿಸಿಕೊಂಡಿದ್ದಾರೆ